ದೀರ್ಘಕಾಲಿನ ಸಾಂಸ್ಕೃತಿಕ ಸಂಬಂಧ ಹೊಂದಿರುವ ಮಾರಿಷಸ್ ಜೊತೆ ಭಾರತವೂ ವಿಶೇಷ ಸ್ನೇಹ ಸಂಬಂಧದ ಬೆಸುಗೆ ಹೊಂದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣೆಸಿದ್ದಾರೆ ಭಾರತ ಹಣಕಾಸಿನ ವ್ಯವಹಾರ ಮತ್ತು ಲಾಭದ ದೃಷ್ಟಿಯಿಂದ ಎಂದಿಗೂ ಯಾವುದೇ ರೀತಿಯ ಸಂಬಂಧ ಹೊಂದಿಲ್ಲ ಎಂದು ಅವರು ತಿಳಿಸಿದರು

ಭಾರತೀಯ ಸಾಗರ ಭಾಗದಲ್ಲಿ ಎಲ್ಲರೂ ಪಾಲ್ಗೊಂಡ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು ಎಂಬುದೇ ತಮ್ಮ ದೃಷ್ಟಿಕೋನವಾಗಿದೆ ಎಂದರು ದ್ವೀಪ ರಾಷ್ಟ ಮಾರಿಷಸ್ ಕೋವಿಡ್ ಸಾಂಕಾಮಿಕ ನಿಯಂತ್ರಿಸುವಲ್ಲಿ ಪರಿಣಾಮಕಾರಿ ನಿರ್ವಹಣೆ ಮಾಡಿದೆ ಇದಕ್ಕೆ ಕಾರಣರಾದ ಮಾರಿಷಸ್ ಸರ್ಕಾರ ಮತ್ತು ಜನತೆ ಅಭಿನಂದಾನರ್ಹರು ಎಂದರು ಮಾರಿಷಸ್ ಪ್ರಧಾನಿ ಪ್ರವೀಂದ್ ಜುಗ್ನಾಥ್ ಮಾತನಾಡಿ ಮಾರಿಷಸ್ನ ಅಭಿವೃದ್ಧಿ ಗುರಿಗಳಿಗೆ ಭಾರತ ಸದಾ ಸಹಾಯ ಪಸ್ತ ಚಾಚುತ್ತಾ ಬಂದಿದೆ ಮಹತ್ವದ ಅಭಿವೃದ್ಧಿ ಯೋಜನೆಗಳು ಮೂರ್ಣಗೊಳ್ಳಲು ಭಾರತ ನೀಡುತ್ತಿರುವ ಬೆಂಬಲಕ್ಕೆ ಧನ್ಯವಾದಗಳು ಎಂದು ಅವರು ತಿಳಿಸಿದರು

ವೆಂಕಯ್ಯನಾಯ್ಡು ತಿಳಿಸಿದ್ದಾರೆ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಗೆ ಅನುಮತಿ ನೀಡಿರುವುದು ತಮಗೆ ವೈಯಕ್ತಿಕವಾಗಿ ಸಂತಸ ತಂದಿದೆ ಎಂದು ಅವರು ತಿಳಿಸಿದರು ಮಾತೃಭಾಷೆ ಮತ್ತು ಬಹುಭಾಷೀಯತೆ ವೈವಿಧ್ಯತೆ ಸ್ಥಳೀಯ ಸನ್ನಿವೇಶ ಮತ್ತು ಭಾರತೀಯ ಶಾಸ್ತೀಯ ಭಾಷೆಗಳಗೆ ಹೊಸ ನೀತಿಯಲ್ಲಿ ಒತ್ತು ನೀಡಲಾಗಿದೆ ಮಾನವೀಯ ಮತ್ತು ಸಾಂವಿಧಾನಿ ಮೌಲ್ಯಗಳು ಹಾಗೂ ನೈತಿಕತೆಗೆ ಗಮನ ನೀಡಲಾಗಿದೆ ಇದರಿಂದ ನಮ್ಮ ಪ್ರಜಾಸತ್ತೆಯ ಬೇರುಗಳು ಮತ್ತಷ್ಟು ಆಳವಾಗಲಿವೆ ಎಂದು ನಾಯ್ಡು ತಿಳಿಸಿದ್ದಾರೆ ಭಾರತೀಯತೆಯನ್ನು ಎತ್ತಿ ಹಿಡಿಯುವ ಜಾಗತಿಕ ಶಿಕ್ಷಣ ನೀತಿ ಇದಾಗಿದೆ

ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಗುಣಮಟ್ಟ ಸುಧಾರಣೆಗೆ ಸಕಾಲಿಕ ಕ್ರಮ ಕೈಗೊಳ್ಳಲಾಗಿದೆ ಸಂಶೋಧನೆ ತಂತ್ರಜ್ಙಾನ ಬಳಕೆ ಮತ್ತು ಶಿಕ್ಷಕರ ವೃತ್ತಿಪರತೆ ಉನ್ನತೀಕರಣ ಮತ್ತು ಸ್ಪರ್ಧಾತ್ಮಕತೆ ಹೆಚ್ಚಿಸಲು ಒತ್ತು ನೀಡುವ ಮೂಲಕ ದೇಶದ ಶಿಕ್ಷಣ ವಲಯವನ್ನು ಗುಣಾತ್ತಕವಾಗಿ ಪರಿವರ್ತಿಸುವ ಸಾಮರ್ಥ್ಲ ಬಲಗೊಳಿಸಲು ಗಮನ ನೀಡಲಾಗಿದೆ ಎಂದು ವೆಂಕಯ್ಲನಾಯ್ಡು ತಿಳಿಸಿದರು

ಜಾಗತಿಕ ಮಟ್ಟದಲ್ಲಿ ಭಾರತವು ಜ್ವಾನಾಧಾರಿತ ಸೂಪರ್ ಪವರ್ ರಾಷ್ಷವಾಗಿ ಹೊರ ಹೊಮ್ನಲು ಈ ನೀತಿಯು ನೆರವಾಗಲಿದೆ ಎಂದು ಅವರು ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದ್ದಾರೆ

ಹೊಸ ಶಿಕ್ಷಣ ನೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಗಮನ ನೀಡಲಾಗಿದೆ

ಉನ್ನತ ಶಿಕ್ಷಣ ಆಯೋಗ ಸ್ನಾಪನೆಯಾಗಲಿದ್ದು ಯುಜಿಸಿ ಎನ್ಸಿಟಿಇ ಮತ್ತು ಎಐಸಿಟಿಇ ಸಂಸ್ಥೆಗಳು ಈ ಆಯೋಗದಲ್ಲಿ ವಿಲಿನವಾಗಲಿವೆ ಸಂಶೋಧನೆ ಮತ್ತು ಅಭಿವೃದ್ಧಿ ಉತ್ತೇಜಿಸಲು ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನ ಸ್ಥಾಪಿಸಲಾಗುವುದು ಎಂದು ಪೋಖ್ರಿಯಾಲ್ ತಿಳಿಸಿದರು

ಕೊರೋನಾ ಸಾಂಕ್ರಾಮಿಕ ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ನಿಟ್ಲನಲ್ಲಿ ಸಮಗ್ರ ಪರೀಕ್ಷೆ

ಮುಷ್ಲಿಂ ಧರ್ಮೀಯರ ಪ್ರಮುಖ ಮತ್ತು ಪವಿತ್ರ ಹಭ್ಗಳ ಪೈಕಿ ಒಂದಾದ ಈದ್ ಅಲ್ ಅದಾ ಅಥವಾ ಬಕ್ರೀದ್ ಹಬ್ಬವನ್ನು ಸೌದಿ ಅರೇಬಿಯಾ ಯುಎಇ ಮತ್ತು ಕೆಲವು ಕೊಲ್ಲಿ ದೇಶಗಳಲ್ಲಿ ಇಂದು ಆಚರಿಸಲು ಸಕಲ ಸಿದ್ಧತೆಯಾಗಿದೆ

ವಾರ್ಷಿಕ ಪವಿತ್ರ ಹಜ್ ಯಾತ್ರೆ ಮುಕ್ತಾಯವಾದ ಮರುದಿನ ವಿಶ್ವಾದ್ಯಂತ ಮುಸ್ಲಿಮ್ ಬಾಂಧವರು ಹಬ್ಲವನ್ನು ಆಚರಿಸುತ್ತಾರೆ ಇಂದು ಹಬ್ಬವನ್ನು ಆಚರಿಸುತ್ತಿರುವ ದೇಶಗಳಲ್ಲಿ ಗಣ್ಯವ್ಹಿಗಳು ಆಯಾ ದೇಶಗಳ ನಾಗರಿಕರಿಗೆ ಶುಭಾಷಯ ಕೋರಿದ್ದಾರೆ ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಎಲ್ಲ ದೇಶಗಳಲ್ಲೂ ಈ ಬಾರಿ ಎಲ್ಲಾ ಸುರಕ್ಷತಾ ಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ ಬಕ್ರೀದ್ ಆಚರಣೆ ಕುರಿತಂತೆ ಸರ್ಕಾರದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸುವವರಿಗೆ ಭಾರೀ ಮೊತ್ತದ ದಂಡ ವಿಧಿಸಲಾಗುವುದೆಂದು ಅಬುಧಾಬಿ ದೇಶದಲ್ಲಿ ಎಚ್ಚರಿಕೆ ನೀಡಲಾಗಿದೆ ಐದನೇ ಹಂತದ ವಂದೇ ಭಾರತ್ ಮಿಷನ್ ನಾಳೆ ಆಗಸ್ಟ್ ಒಂದರಿಂದ ಆರಂಭವಾಗಲಿದ್ದು

ಅಮೆರಿಕ ಕೆನಡಾ ಯುಕೆ ಜರ್ಮನಿ ಫ್ರಾನ್ಸ್ ಆಸ್ಟೇಲಿಯಾ ನ್ಜೊಜಿಲೆಂಡ್ ಮಲೇಷ್ಯಾ ಫಿಲಿಪ್ಷೀನ್ಸ್ ಸಿಂಗಾಮರ ಬಾಂಗ್ಲಾದೇಶ ಮ್ಯಾನ್ಮಾರ್ ಥಾಯ್ಲೆಂಡ್ ಚೀನಾ ಇಕ್ರೇಲ್ ಮತ್ತು ಕಿರ್ಗಿಸ್ತಾನ್ನಲ್ಲಿರುವ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರಲು ಈ ವಿಮಾನಗಳು ಹಾರಾಟ ನಡೆಸಲಿವೆ ಎಂದು ವಿದೇತಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ ತಿಳಿಸಿದ್ದಾರೆ

ರಾಜ್ಜ ಗೃಹ ಸಚಿವಾಲಯ ಲಾಕ್ಡೌನ್ ಮಾರ್ಗಸೂಚಿಗಳನ್ನು ಪ್ರಕಟಿಸಿದ್ದು ರಾಜ್ಜ ರಾಜಧಾನಿ ಪಾಟ್ನಾ ಸೇರಿದಂತೆ ಜಿಲ್ಲಾ ಕೇಂದ್ರಗಳು ಮತ್ತು ಉಪವಿಭಾಗ ಕೇಂದ್ರಗಳಲ್ಲಿ ಹೆಚ್ಚುವರಿ ನಿರ್ಬಂಧಗಳನ್ನು ವಿಧಿಸಲಾಗಿದೆ ನಾಳೆಯಿಂದ ಲಾಕ್ಡೌನ್ ಮಾರ್ಗಸೂಚಿಗಳು ಅನ್ವಯವಾಗಲಿವೆ

ಖಾಸಗಿ ಮತ್ತು ವಾಣಿಜ್ಯ ಸಂಸ್ಥೆಗಳಿಗೂ ಇದು ಅನ್ವಯವಾಗಲಿವೆ ರೈಲು ಮತ್ತು ವ್ಯೆಮಾನಿಕ ಸೇವೆಗಳು ಎಂದಿನಂತೆ ಇರಲಿವೆ ಶಿಕ್ಷಣ ಧಾರ್ಮಿಕ ಸಂಸ್ಟೆಗಳು ಶಾಪಿಂಗ್ ಮಾಲ್ ಮತ್ತು ಸಿನಿಮಾ ಮಂದಿರಗಳು ಮುಚ್ಚಿರಲಿವೆ

ವಿಕ್ವದ ಹಲವು ದೇಶಗಳಲ್ಲಿ ಯುವಜನರು ಕೊರೋನಾ ಮುನ್ನೆಚ್ವರಿಕೆ ನಿಯಮಗಳ ಪಾಲನೆಯಲ್ಲಿ ಉದಾಸೀನ ಮಾಡುತ್ತಿರುವುದರಿಂದಲೇ ವೈರಾಣು ಸೋಂಕು ಹರಡುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಎಚ್ವರಿಕೆ ನೀಡಿದೆ ಕೊರೋನಾ ಸೋಂಕು ವಯೋವೃದ್ದರಿಗೆ ಹೆಚ್ಚು ಬೇಗ ಹರಡುತ್ತದೆಯಾದರೂ ಯುವ ಜನತೆಗೂ ಇದರ ಅಪಾಯ ಹೆಚ್ಚಾಗಿಯೇ ಇದೆ ಸೋಂಕು ತಗುಲದಂತೆ ಪ್ರತಿಯೊಬ್ಬರೂ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕೆಂದು ಯುವ ಜನರಿಗೆ ಮನವರಿಕೆ ಮಾಡಿಸುವುದೂ ಕೂಡ ಬಹು ದೊಡ್ಡ ಸವಾಲಾಗುತ್ತಿದೆ ಎಂದು ವಿಶ್ವ ಆರೋಗ್ಡ ಸಂಸ್ಥೆಯ ಪ್ರಧಾನ ನಿರ್ದೇಶಕ ಟೆಡ್ರೋಸ್ ಅಧನೋಂ ಗೆಬ್ರಿಯಾಸಿಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಸ್ವಯಂ ಸುರಕ್ಷತೆಯ ಬಗ್ಗೆ ನಿರ್ಲಕ್ಷಿಸುತ್ತಿರುವ ಕಿರಿಯರು ಮನೆಗಳಲ್ಲಿ ಇತರರಿಗೆ ಸೋಂಕು ಹರಡಲು ಕಾರಣರಾಗಬಲ್ಲರು ಈ ಅಪಾಯವನ್ನು ಕಡಿಮೆಮಾಡಲು ಯುವ ಜನತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವಶ್ಯಕವಾಗಿ ಮತ್ತು ಪಾಲಿಸಬೇಕು ಎಂದು ಅವರು ಹೇಳಿದ್ದಾರೆ ಬಿಹಾರದಲ್ಲಿ ಪ್ರಮುಖ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಉಲ್ಬಣಿಸಿದೆ ಗಂಡಕ್ ಬಾಗ್ಮತಿ ಕಮ್ನಾಬಲಾನ್ ನದಿಗಳು ಮತ್ತು ಅವುಗಳ ಉಪನದಿಗಳು ಉಕ್ಕಿ ಹರಿಯುತ್ತಿವೆ